ಕುಮಾರಸ್ವಾಮಿ ಹೇಳಿದ್ದಾರೆ

ಕೇವಲ ಸರ್ಕಾರಿ ಅಸ್ಪತ್ರೆಗಳು ಮಾತ್ರ ಬಡವರ ಆರೋಗ್ಯ ಸೇವೆಯನ್ನು ಕೈಗೊಳ್ಳ ಬೇಕಾಗಿಲ್ಲ ಖಾಸಗಿ ಆಸ್ಪತ್ರೆಗಳೂ ಸಹ ಇಂತಹ ಉಚಿತ ಸೇವೆಯನ್ನು ನೀಡುವುದು ಅಗತ್ಯವಾಗಿದೆ ಈ ಬಗ್ಗೆ ವೈದ್ಯರು ಹೆಚ್ಚಿನ ಗಮನ ಹರಿಸಬೇಕೆಂದು ಹೇಳಿದರು

ಮೂರು ಲೋಕಸಭಾ ಹಾಗೂ ಎರಡು ವಿಧಾನ ಸಭಾ ಉಪ ಚುನಾವಣೆಯ ಮತದಾನ ನಾಳಿ ನಡೆಯಲಿದ್ದು ಸುಗಮ ಮತದಾನಕ್ಕಾಗಿ ಮಂಡ್ಯ ಶಿವಮೊಗ್ಗ ಬಳ್ಳಾರಿ ರಾಮನಗರ ಮತ್ತು ಜಮಖಂಡಿಯಲ್ಲಿ ಚುನಾವಣಾ ಅಯೋಗ ಅಗತ್ಯ ವ್ಯವಸ್ಥೆ ಕೈಗೊಂಡಿದೆ ಇಂದು ಮದ್ಯಾಹ್ನದ ವೇಳೆಗೆ ಅಯಾ ಮತಕ್ಷೇತ್ರದ ಮತಪಟ್ಟಿಗೆಗಳನ್ನು ಅಧಿಕಾರಿಗಳ ಮೂಲಕ ರವಾನಿಸಲಾಗುತ್ತಿದೆ ಸೂಕ್ಷ್ಮ ಅತೀ ಸೂಕ್ಷ್ಮ ಮತಗಟ್ಟೆಗಳಲ್ಲಿ ಸೂಕ್ತ ಬಿಗಿ ಬಂದೋಬಸ್ ಕೈಗೊಳ್ಳಲಾಗಿದೆ ಬಳ್ಳಾರಿ ಪೋಲಿಸ್ ವರಿಷ್ಠಾಧಿಕಾರಿ ಡಾ

ಕಲ್ಬುರ್ಗಿ ವಲಯ ಮತ್ತು ಬಳ್ಳಾರಿ ವಲಯದ ಕೊಪ್ಪಳ ರಾಯಚೂರು ಜಿಲ್ಲೆಗಳಿಂದಲೂ ಪೊಲೀಸ್ ಸಿಬ್ಬಂದಿ ಕರೆಸಿಕೊಳ್ಳಲಾಗಿದೆ

ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ವಿಭಾಗದ ವತಿಯಿಂದ ನಡೆಯುತ್ತಿರುವ ನಾಲ್ಕು ದಿನಗಳ ರಾಷ್ಟ ಮಟ್ಟದ ರೋವರ್ ಮತ್ತು ರೇಂಜರ್ ಸಮಾವೇಶದಲ್ಲಿ ಪಾಲ್ಗೋಂಡು ಮಾತನಾಡಿದ ಅವರು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಜಾತಿ ಧರ್ಮ ಭಾಷೆ ಮತ್ತು ಪ್ರಾಂತ್ಯಗಳ ಬೇಧವನ್ನು ತೊರೆದು ಒಂದೇ ದೇಶ ಎಂಬ ಮನೋಭಾವವನ್ನು ಹೊಂದಬೇಕು ಎಂದು ಹೇಳಿದರು ನಾಳಿ ನಡೆಯಲಿರುವ ಲೋಕಸಭೆ ಮತ್ತು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ವ ವರ್ಗಗಳ ಮತದಾರರು ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳನ್ನು ಸೋಲಿಸಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ಮೀಸಲಾತಿ ವಿರೋಧಿ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸಬೇಕೆಂದು ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ದಿ ಎಸ್ ವೀರಯ್ಯ ಹೇಳಿದ್ದಾರೆ ಈ ಕುರಿತಂತೆ ಹೇಳಿಕೆ ನೀಡಿರುವ ಅವರು ರಾಜ್ಯದಲ್ಲಿರುವ ಸಮ್ಮಿಶ್ರ ಸರ್ಕಾರ ಮೀಸಲಾತಿ ವಿರೋಧಿ ನೀತಿ ಅನುಸರಿಸುತ್ತಿದೆ

ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಈ ಹಿಂದೆ ಬಡ್ತಿ ಮೀಸಲಾತಿಗೆ ತಂದ ಸುಗ್ರೀವಾಜ್ಞೆಗೆ ಯಥಾವತ್ತಾಗಿ ಬೆಂಬಲಿಸಿರಾಷ್ತ ಪತಿಯವರಿಂದ ಅಂಕಿತ ಪಡೆದಿದ್ದರೂ ಈ ಸರ್ಕಾರ ಯಥಾವತ್ತಾಗಿ ಜಾರಿ ಮಾಡಲು ಏಕೆ ಕ್ರಮ ಜರುಗಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು ರೈತರು ಕೃಷಿಯಲ್ಲಿ ಹೆಚ್ಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಸಹಕಾರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ತಿಳಿಸಿದರು ಬೀದರ್ ತಾಲೂಕಿನ ಅತಿವಾಳ ಗ್ರಾಮದಲ್ಲಿಂದು ಕಬ್ಬಿನ ಬೆ ಕ್ಷೇತ್ರೋತ್ಸವ ಕಾರ್ಯಕ್ರಮ ಉದ್ವಾಟಿಸಿ ಮಾತನಾಡಿದ ಅವರು ಸರ್ಕಾರದ ಹನಿ ನೀರಾವರಿ ಕೃಷಿ ಯಾತ್ರೀಕರಣ ಕೃಷಿ ಹೊಂಡ ಮುಖ್ಯಮಂತ್ರಿಗಳ ಬೆಳಿ ವಿಮೆ ಯೋಜನೆ ಇನ್ತಿತರ ಯೋಜನೆಗಳನ್ನು ಬಳಸಿಕೊಂಡು ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ವೃದ್ದಿಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು

ಮೇಗಲು ಗ್ರಾಮದ ಬಳಿ ಹಾಗೂ ರಾಜೇಂದ್ರಪುರ ಗ್ರಾಮದ ಬಳಿ ಈ ಅನೆಗಳಿಗೆ ರೇಡಿಯೋ ಕಾಲರ್ಗಳನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ ಮತ್ತು ಈ ಪ್ರದೇಶಗಳಲ್ಲಿ ಹಾವಳಿ ಉಂಟುಮಾಡುತ್ತಿರುವ ಎರಡು ಸಲಗಗಳನ್ನು ಸೆರೆಹಿಡಿಯಲು ಸಹ ಅರಣ್ಯ ಇಲಾಖೆ ಅನುಮತಿ ಪಡೆದುಕೊಂಡಿದೆ ಎಂದು ಜಿಲ್ಲಾ ಅರಣ್ಯಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ

ಈ ನಡುವೆ ಜಿಲ್ಲೆಯ ಕೆಲವು ಗ್ರಾಮಗಳಿಗೆ ದೊಡ್ಡ ಸಮಸ್ಯೆಯಾಗಿರುವ ಮತ್ತೊಂದು ಸಲಗವನ್ನು ಬಂಧಿಸಬೇಕೆಂದೂ ಸಹ ಸ್ವಳೀಯರು ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಕಾರ್ಯಾಚರಣೆಯನ್ನು ನಾಳಿ ಮುಂದುವರಿಸಲಾಗುವುದು ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಿವರಾಂ ಬಾಬು ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ